ರಾಷ್ಟಪತಿ ರಾಮನಾಥ್ ಕೋವಿಂದ್ ಮೈಸೂರಿಗೆ ಆಗಮನ ಅರಮನೆಯಲ್ಲಿ ಜಯಚಾಮರಾಜ ಒಡೆಯರ್ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ

ವಿಧಾನಸಭೆಯಲ್ಲಿ ನಿಗದಿತ ಸಮಯಕ್ಕೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆಕಾಗೇರಿ ಇತ್ತೀಚೆಗೆ ಅಗಲಿದ ಕೇಂದ್ರದ ಮಾಜಿ ಸಚಿವರು ಎಧಾನಸಭೆ ಪಾಗೂ ಎಧಾನಪರಿಷತ್ತಿನ ಮಾಜಿ ಸದಸ್ದರಿಗೆ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿ ಆಗಲಿದ ಗಣ್ಯರ ವಿವರಗಳನ್ನು ಸದನದ ಗಮನಕ್ಕೆ ತಂದರು ಕೇಂದ್ರದ ಮಾಜಿ ಸಚಿವರಾದ ಸುಷ್ಕಾ ಸ್ವರಾಜ್ ಅರುಣ್ಜೇಟ್ಲ ನ್ಯಾಯವಾದಿ ರಾಮ್ಜೇಕ್ಕಲಾನಿ ವಿಧಾನಸಭೆಯ ಮಾಜಿ ಸದಸ್ಕರಾದ ಉಮೇಶ್ ಭಟ್

ವೀರಭದ್ರಯ್ಕ ಅರ್ಜುನ್ರಾವ್ ಲಕ್ಷ್ಮಣರಾವ್ ಓತೋಬಕರ್ ಮೇಲ್ದನೆ ಮಾಜಿ ಸದಸ್ಕ ಎ

ಸುಬ್ಬಯ್ಕ ಅವರಿಗೆ ಸಂತಾಪ ಸೂಚಿಸಲು ಸದಸ್ನರಿಗೆ ಅನುವು ಮಾಡಿಕೊಟ್ಟರು ಸಂತಾಪ ನಿರ್ಣಯ ಬೆಂಬಲಿಸಿ ಮಾತನಾಡಿದ ಮುಖ್ಯಮಂತ್ರಿ ಐಎಸ್ ಯಡಿಯೂರಪ್ಪ ಆಗಲಿದ ಗಣ್ಣರೊಂದಿಗಿನ ತಮ್ನ ಒಡನಾಟ ಮೆಲುಕು ಹಾಕಿ ಅವರು ಸಲ್ಲಿಸಿದ ಸೇವೆಯನ್ನು ಸ್ಲರಿಸಿದರು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಭಾದ್ಯಕ್ಷರ ತಂದಿರುವ ನಿರ್ಣಯಕ್ಕೆ ಸಪಮತ ವ್ಯಕ್ತಪಡಿಸಿ ಕೇಂದ್ರ ಮಾಜಿ ಸಚಿವರಾದ ಸುಪ್ಮಾ ಸ್ವರಾಜ್ ಮತ್ತು ಅರುಣ್ಜೇಟ್ಲ ಆಡಳಿತ ವೈಖರಿಯನ್ನು ಸ್ಮರಿಸಿದರು ಸಚಿವರಾದ ಜೆ

ಮಾಧುಸ್ಥಾಮಿ ಶ್ರೀರಾಮುಲು ಶಶಿಕಲಾ ಜೊಲ್ಲೆ ಕಾಂಗ್ರೆಸ್ ಸದಸ್ಯರಾದ ರಮೇಶ್ಕುಮಾರ್ ಆರ್ಎ ದೇಶಪಾಂಡೆ ಎಚ್

ಪಾಟೀಲ್ ಕೃಷ್ಣ ಬೈರೇಗೌಡ ಅಭಯ್ ಪಾಟೀಲ್ ಜೆಡಿಎಸ್ನ ಎ ಟಿ ರಾಮಸ್ವಾಮಿ ಕೆಎಸ್ ಲಿಂಗೇಶ್ ಮಕ್ತಿತರರು ಮಾತನಾಡಿ ಅಗಲಿದ ಗಣ್ಯರನ್ನು ಸ್ಥರಿಸಿದರು ಸಭಾಧ್ಯಕ್ಷರ ಸೂಚನೆ ಮೇರೆಗೆ ಎಲ್ಲ ಸದಸ್ಕರು ಎದ್ದು ನಿಂತು ಅಗಲಿದ ಗಣ್ಯರ ಗೌರವಾರ್ಥಒಂದು ನಿಮಿಷ ಮೌನ ಆಚರಿಸಿದರು ವಿಧಾನಸಭೆಯಲ್ಲಿ ಸಂತಾಪ ಸೂಚಕ ಗೊತ್ತುವಳಿ ಅಂಗೀಕಾರದ ನಂತರ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೆರೆ ಪರಿಷಾರ ಕುರಿತು ನಿಲುವಳಿ ಸೂಚನೆಗೆ ಅವಕಾಶ ನೀಡಬೇಕೆಂದು ಸಭಾದ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಲ್ಲಿ ಮನವಿ ಮಾಡಿದರಲ್ಲದೆ ಪ್ರಸ್ತಾವನೆ ಮಂಡನೆಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ಸಭಾಧ್ಯಕ್ಷರು ಕಾರ್ಯಕಲಾಪ ಪಟ್ಟಿಯಲ್ಲಿ ವರದಿ ಮಂಡನೆಯ ನಂತರ ಚರ್ಚೆಗೆ ಅವಕಾಶ ಕೊಡುವುದಾಗಿ ತಿಳಿಸಿ ಕಾರ್ಯದರ್ಶಿಯವರಿಗೆ ವರದಿ ಮಂಡನೆಗೆ ಸೂಚಿಸಿದರು ಸಭಾಧ್ಯಕ್ಷರ ನಿಲುವಿಗೆ ಮಾಜಿ ಸ್ನೀಕರ್ ಕೆ

ರಮೇಶ್ ಕುಮಾರ್ ಜೆಡಿಎಸ್ ಸದಸ್ಕ ಎಚ್

ರೇವಣ್ಣ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಮಹತ್ತದ ಎಚಾರ ಕುರಿತಂತೆ ನಿಲುವಳಿ ಸೂಜನಾ ಪ್ರಸ್ತಾವನೆಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಸಭಾದ್ಯಕ್ಷರನ್ನು ಒತ್ತಾಯಿಸಿದರು ಪ್ರಕಿಪಕ್ಷ ನಾಯಕರ ಮಾತಿಗೆ ಯಾವುದೇ ಪ್ರಕ್ರಿಯೆ ನೀಡದ ಸಭಾಧ್ಯಕ್ಷರು ಕಾರ್ಯದರ್ಶಿ ವರದಿ ಮಂಡನೆಗೆ ಸೂಚಿಸಿದರು ಎಲ್ಲಾ ಸಚಿವರು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು

ಎಸ್ ಯಡಿಯೂರಪ್ಪ ಸದನದಲ್ಲಿ ಮಂಡಿಸಿದರು

ನಂತರ ಸದನವನ್ನು ಕೆಲಕಾಲ ಮುಂದೂಡಲಾಗಿತ್ತು ಭೋಜನ ಎರಾಮದ ನಂತರ ಸದನ ಸಮಾವೇಶಗೊಂಡಾಗ ಕಲಾಪ ಸಲಹಾ ಸಮಿತಿಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ಸಭಾಧ್ಯಕ್ಷ ಎಶ್ವೇಶ್ವರ ಹೆಗಡೆ ಕಾಗೇರಿ ಸದನದ ಗಮನಕ್ಕೆ ತಂದರು ನಾಳೆ ಮಧ್ವಾಷ್ನದವರೆಗೆ ನೆರೆ ಪಾವಳಿ ಮತ್ತು ನಂತರದ ಪರಿಸ್ಥಿತಿ ಕುರಿತು ಚರ್ಚೆಗೆ ಸದಸ್ಕರಿಗೆ ಅವಕಾಶವಿರುತ್ತದೆ ಅದಾದ ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಚರ್ಚೆಗೆ ಉತ್ತರ ನೀಡಲಿದ್ದಾರೆ ಉತ್ತರ ಮುಗಿದ ನಂತರ ಬಜೆಟ್ ಅನುಮೋದನೆ ಕುರಿತ ಚರ್ಚೆಗೆ ಅವಕಾಶ ನೀಡಲಾಗುವುದುಎಂದು ಹೇಳದರು

ನೆರೆ ಪಾವಳಿ ಕುರಿತು ಚರ್ಚೆ ಮುಂದುವರಿಸಲು ಸಿದ್ದರಾಮಯ್ಯಗೆ ಸಭಾಧ್ಯಕ್ಷರು ಅನುವು ಮಾಡಿಕೊಟ್ಟರು ಚರ್ಚೆ ಆರಂಭಿಸಿದ ಸಿದ್ದರಾಮಯ್ಯ ಭಾರೀ ಮಳೆ ಮತ್ತು ಭೀಕರ ಪ್ರವಾಪದಿಂದ ಲಕ್ಷಾಂತರ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರ ನೋವುಗಳಿಗೆ ಸ್ವಂದಿಸುವ ಕೆಲಸ ಸರ್ಕಾರದಿಂದ ಆಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಲಾಪ ಇನ್ನೂ ಮುಂದುವರೆದಿತ್ತು

ಅತೋಕ ಹೇಳಿದ್ದಾರೆ ವಿಧಾನಪರಿಷತ್ನಲ್ಲಿಂದು ಇತ್ತೀಚೆಗಿನ ಭಾರೀ ಮಳೆ ಮತ್ತು ಭೀಕರ ಪ್ರವಾಪ ಕುರಿತು ವಿರ್ಪಟ್ಟ ಚರ್ಚೆಯ ಮಧ್ಯೆ ಪ್ರಕಿಪಕ್ಷ ನಾಯಕ ಎಸ್

ಪಾಟೀಲ್

ಇನ್ನು ಮಳೆ ಬೀಳುತ್ತಿದ್ದು ಮುಂದೆಯೂ ಪಾನಿಗೆ ಒಳಗಾಗುವ ಮನೆಗಳಿಗೆ ಪರಿಪಾರ ನೀಡಲಾಗುತ್ತದೆ

ಭಾರೀ ಮಳೆ ಮತ್ತು ಭೀಕರ ಪ್ರವಾಹದಿಂದ ಬೆಳಗಾವಿ ಜಲ್ಲೆ ಅತಿ ಹೆಚ್ಚು ಪಾನಿಗೊಳಗಾಗಿದ್ದು ಪರಿಹಾರ ಕಾರ್ಯದಲ್ಲಿ ತೊಡಗಿರುವುದರಿಂದ ವಿಧಾನಮಂಡಲದ ಚಳಿಗಾಲದ ಅಧಿವೇಶವನ್ನು ಬೆಳಗಾವಿಯಲ್ಲಿ ಈ ಬಾರಿ ನಡೆಸುವುದು ಬೇಡ ಎಂದು ಜಲ್ಲೆಯ ಅಧಿಕಾರಿಗಳೇ ಮನವಿ ಮಾಡಿದ್ದಾರೆಂದು ಉಪಮುಖ್ಶಮಂತ್ರಿ ಲಕ್ಷ್ಮಣ ಸವದಿ ಮೇಲ್ಮನೆಯಲ್ಲಿಂದು ತಿಳಿಸಿದರು ಮಳೆ ಮತ್ತು ಪ್ರವಾಪ ಪರಿಶ್ಥಿತಿ ಕುರಿತು ಪ್ರತಿಪಕ್ಷ ನಾಯಕ ಎಸ್

ಪಾಟೀಲ್ ಚರ್ಚೆ ಆರಂಭಿಸಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸದಿರುವ ಬಗ್ಗೆ ಎತ್ತಿದ ಗಂಭೀರ ಆಕ್ಷೇಪಕ್ಕೆ ವಿವರಣೆ ನೀಡಿದ ಉಪಮುಖ್ಯಮಂತ್ರಿ ಜಿಲ್ಲೆಯ ಅಧಿಕಾರಿಗಳ ಮನವಿಗೆ ಓಗೊಟ್ಟು ಪರಿಪಾರ ಕಾರ್ಯಗಳನ್ನು ಸುಗಮವಾಗಿ ನಡೆಯುವ ಉದ್ದೇಶದಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಗಾಲದ ಅಧಿವೇಶನ ನಡೆಸಲಿಲ್ಲ ಎಂದರು ಆದರೆ ಬೆಳಗಾವಿಯಲ್ಲಿ ಪೆಚ್ಚು ಸಮಯದ ಅಧಿವೇಶನವನ್ನು ನಡೆಸಲು ಮುಖ್ಯಮಂತ್ರಿಯವರು ನಿರ್ಧರಿಸಿದ್ದಾರೆ ಎಂದು ಅವರು ಸದನಕ್ಕೆ ತಿಳಿಸಿದರು ರಾಷ್ಟವತಿ ರಾಮನಾಥ್ ಕೋಎಂದ್ ಮೈಸೂರಿಗೆ ಆಗಮಿಸಿದ್ದು ಆರಮನೆ ಆವರಣದಲ್ಲಿ ನಡೆಯಲಿರುವ ಜಯಚಾಮರಾಜ ಒಡೆಯರ್ ಅವರ ಜನ್ಮ ರತಮಾನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ಮೈಸೂರಿನ ವರುಣಾ ಗ್ರಾಮದಲ್ಲಿ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಅವರು ಶಿಲಾನ್ತಾಸ ನೆರವೇರಿಸಲಿದ್ದಾರೆ ನಾಡಿದ್ದು ಅವರು ಬೆಂಗಳೂರು ಜಿಗಣಿಯ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನಕ್ಕೆ ಭೇಟ ನೀಡಲಿದ್ದಾರೆ ರಾಷ್ಟಪತಿ ಅವರು ಭಾನುವಾರ ಗುಜರಾತಿನ ಕೋಬಾದಲ್ಲಿರುವ ಶ್ರೀ ಮಹಾವೀರ ಜೈನ್ ಆರಾಧನಾ ಕೇಂದ್ರಕ್ಕೆ ತೆರಳಲಿದ್ದಾರೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಡಾ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಬೆಂಗಳೂರಿನ ಇಸ್ತೋ ಕೇಂದ್ರ ಕಚೇರಿಯಲ್ಲಿಂದು ಪ್ರಧಾನಮಂತ್ರಿ ನಾವೀನ್ಯಪೂರ್ಣ ಕಲಿಕಾ ಕಾರ್ಯಕ್ರಮ ದ್ರುವ ಕೈ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಆವರು

ಗಣಿತ ಎಜ್ಜಾನ ಮತ್ತು ಕಲಾ ಕ್ಷೇತ್ರಗಳಂದ ಪ್ರಕಿಭಾವಂತ ವಿದ್ಕಾರ್ಥಿಗಳನ್ನು ಗುರುತಿಸಿ ಪ್ರಧಾನಮಂತ್ರಿಯವರ ನಾವಿನ್ಯ ಕಲಿಕಾ ಕಾರ್ಯಕ್ರಮಕ್ಕೆ ಕರೆಸಲಾಗಿದೆ ಕಾರ್ಯಕ್ರಮದಲ್ಲಿ ಸ್ಕಾನಶೀಲತೆಗೆ ಆದ್ದತೆ ನೀಡಲಾಗಿದ್ದು ವಿದ್ಕಾರ್ಥಿಗಳ ಪ್ರತಿಭೆಯನ್ನು ಪೋಷಿಸುವ ಕಾರ್ಯ ನಡೆಯಲಿದೆ ಎಂದರು ದೇಶದ ಪ್ರಮುಖ ವ್ಯಕ್ತಿಪರ ಸಂಸ್ಥೆಗಳ ತಜ್ಞರೊಂದಿಗೆ ದೇಶದ ಜ್ವಲಂತ ವಿಷಯಗಳ ಕುರಿತು ಪದಿನಾಲ್ಕು ದಿನಗಳ ಕಾಲ ವಿದ್ಧಾರ್ಥಿಗಳು ಚರ್ಚೆ ನಡೆಸಲಿದ್ದಾರೆ ಪವಾಮಾನ ವೈಪರೀತ್ಯ ಕೃಷಿ ಉತ್ಪಾದಕತೆ ಒಮಗಡ್ಡೆ ಕರಗುವಿಕೆ ಇತ್ಕಾದಿ ವಿಷಯಗಳ ಕುರಿತು ವಿಚಾರ ವಿನಿಮಯ ಪಾಗೂ ಪರಿಪಾರ ಕಂಡುಕೊಳ್ಳುವ ಪ್ರಯತ್ನ ಧುವ ಕಾರ್ಯಕ್ತದಡಿ ನಡೆಯಲಿದೆ ಎಂದು ಸಚಿವರು ತಿಳಿಸಿದರು ಅರೋಕ ಚಕ್ರ ಎಜೇತ ದೇಶದ ಪ್ರಥಮ ಗಗನಯಾನಿ ಎಂಗ್ ಕಮಾಂಡರ್ ರಾಕೇಶ್ ಕರ್ಮಾ ಮಾತನಾಡಿ ವಿದ್ವಾರ್ಥಿಗಳು ನಾಯಕತ್ವ ಗುಣ ಬೆಳೆಸಿಕೊಳ್ಳುವುದರ ಜೊತೆಗೆ ತಂಡ ಕಾರ್ಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದರು ಐಸ್ರೋ ಅಧ್ವಕ್ಷ ಡಾ

ಶಿವನ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ರೀನಾ ರಾಯ್ ಇಸ್ರೋದ ಮಾಜಿ ಅಧ್ವಕ್ಷರಾದ ಎ ಎಸ್ ಕಿರಣ್ ಕುಮಾರ್ ರಾಧಾಕೃಷ್ಣನ್ ಮಕ್ತಿತರರು ಸಮಾರಂಭದಲ್ಲಿ ಉಪಶ್ಯಿತರಿದ್ದರು

ವಿಶ್ವವಿಖ್ಠಾತ ಮೈಸೂರು ದಸರಾ ಮಹೋತ್ಸವ ಜಂಬೂಸವಾರಿಯಲ್ಲಿ ಅಂಬಾರಿ ಹೊತ್ತ ನಾಯಕ ಅರ್ಜುನ ನೇತೃತ್ವದ ದಸರಾ ಗಜಪಡೆ ಇದೀಗ ನಾಡಿನಿಂದ ಕಾಡಿನತ್ತ ಪ್ರಯಾಣ ಬೆಳೆಸಿದೆ ಈ ಬಾರಿ ದಸರಾ ಯಶಸ್ವಿಗೊಳಿಸಿದ ಗಜಪಡೆಗೆ ಮೈಸೂರು ಅರಮನೆ ಆವರಣದಲ್ಲಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಾಗೂ ದೊಡ್ಡಬಳ್ಳಾಪುರದ ವಿವಿಧೆಡೆಗಳಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ನೆಲಮಂಗಲದಲ್ಲಿ ಪುರಸಭೆ ಸದಸ್ಕ ಶಿವಕುಮಾರ್ ಮನೆ ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒಡೆತನದ ನೆಲಮಂಗಲ ಶಾಲೂಕಿನ ಟಿಬೇಗೂರು ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮಕ್ತಿತರ ಸ್ಥಳಗಳಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ

ಬೆಳಗಾವಿ ಜಿಲ್ಲೆ ಕಾಗವಾಡ ಸಮೀಪ ಇಂದು ನಸುಕಿನಲ್ಲಿ ಸಿಮೆಂಟ್ ಕುಂಬಿದ ಲಾರಿ ಪರಿದು ಮೂರು ವರ್ಷದ ಓರ್ವ ಬಾಲಕ ಸೇರಿ ಮೂವರು ಸ್ಥಳದಲ್ಲಿ ಅಸುನೀಗಿದ್ದು ಇಬ್ಬರು ತೀವ್ರ ಗಾಯಗೊಂಡಿದ್ದಾರೆ

ದಕ್ಷಿಣ ಒಳನಾಡು ಮತ್ತು ಕರಾವಳಿ ಜಲ್ಲಿಗಳಲ್ಲಿ ಮಳೆಯಾಗಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ರಾತ್ರಿಯ ವೇಳೆ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆಯಿದೆ